ಕೃಷಿ ಯೋಗ್ವ ಎರಡು ಹೆಕ್ಷೇರ್ನಷ್ಟು ಜಮೀನು ಹೊಂದಿರುವ ರೈತರು ಮಾತ್ರ ಯೋಜನೆಗೆ ಅರ್ಹರಾಗಿದ್ದಾರೆ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

ಸಣ್ಣ ವ್ಯಾಪಾರಿಗಳಿಗೆ ವ್ಯಾಪಾರ್ ಸ್ವರೋಜ್ಗಾರ್ ಪಿಂಚಣಿ ಯೋಜನೆಗೆ ಪ್ರಧಾನಮಂತ್ರಿ ಜಾಲನೆ ನೀಡಿದರು

ದೆಹಲಿಯಲ್ಲಿಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತದ ನಿಯೋಗ ದೇಶದ ನಿಲುವನ್ನು ಮುಂದಿಟ್ಟದ್ದು ಪಾಕಿಸ್ತಾನದ ಸುಳ್ಳು ಮತ್ತು ಅವಾಸ್ತವಿಕ ಹೇಳಕೆಗಳಗೆ ಪ್ರತಿಕ್ರಿಯಿಸಿದೆ ಭಯೋತ್ಪದನೆ ಮೂಲಸೌಕರ್ಯಕ್ಕೆ ಹಣಕಾಸು ನೆರವು ನೀಡುವಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಜಾಗತಿಕ ಸಮುದಾಯಕ್ಕೆ ಗೊತ್ತಿದೆ ಎಂದು ಅವರು ಹೇಳಿದರು ಜಮ್ಮು ಕಾಶ್ಮೀರದಲ್ಲಿನ ಪರಿಸ್ಥಿತಿ ಕುರಿತಂತೆ ಕೇಳಲಾದ ಪ್ರಕ್ಷನೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ಔಷಧಿಗಳ ಯಾವುದೇ ಕೊರತೆಯಿಲ್ಲ

ಬ್ಯಾಂಕಿಂಗ್ ಸೇವೆಗಳು ಎಂದಿನಂತೆ ಕಾರ್ಯಾಚರಣೆ ನಡೆಸುತ್ತಿವೆ ಎಂದು ಹೇಳಿದರು ಕರ್ತಾರ್ಮರ್ ಕಾರಿಡಾರ್ ಯೋಜನೆ ಕುರಿತಂತೆ ನೆರೆ ದೇಶ ಸೂಕ್ತವಾಗಿ ಸ್ವಂದಿಸುತ್ತಿಲ್ಲ ಕರ್ತಾರ್ಮರ್ಗೆ ಭಾರತದಿಂದ ಭೇಟಿ ನೀಡುವ ಯಾತ್ರಿಕರ ಸಂಬ್ದೆ ಕುರಿತು ಸ್ಪಷ್ಟವಾಗಿ ಒಪ್ಪಿಗೆ ನೀಡುತ್ತಿಲ್ಲ ಯೋಜನೆ ಕುರಿತಂತೆ ಸೂಕ್ತವಾಗಿ ಸ್ಪಂಧಿಸಲು ಭಾರತ ಪಾಕಿಸ್ತಾನವನ್ನು ಈಗಾಗಲೇ ಕೇಳದೆ ಎಂದು ಅವರು ತಿಳಿಸಿದ್ದಾರೆ ಪಾಕಿಸ್ತಾನ ಜೈಲಿನಲ್ಲಿರುವ ಕುಲ್ಭೂಷಣ್ ಜಾಧವ್ ಅವರನ್ನು ಎರಡನೇ ಭಾರಿಗೆ ಭಾರತೀಯ ಧೂತವಾಸ ಕಜೇರಿ ಸಂಪರ್ಕಿಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಎಂಬ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಕುರಿತು ಪ್ರಸ್ತಾಪಿಸಿದ ರವೀಶ್ಕುಮಾರ್ ಅಂತಾರಾಷ್ಷೀಯ ನ್ಯಾಯಾಲಯದ ತೀರ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಸಲು ಭಾರತ ಒತ್ತಡವನ್ನು ಮುಂದುವರಿಸಲಿದೆ ಪಾಕಿಸ್ತಾನದೊಂದಿಗೆ ರಾಜತಾಂತ್ರಿಕ ಮೂಲಗಳಿಂದ ಸಂಪರ್ಕದಲ್ಲಿರಲು ಭಾರತ ಇಜ್ಞಿಸುತ್ತದೆ ಎಂದು ಹೇಳಿದ್ದಾರೆ

ಮೂವರು ಭಯೋತ್ಪಾದಕರ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಬಂಧಿತರನ್ನು ಪುಲ್ವಾಮ ನಿವಾಸಿಗಳಾದ ಉಬೈದ್ ಉಲ್ ಇಸ್ಲಾಮ್ ಸಬೀಲ್ ಅಪಮದ್ ಹಾಗೂ ಬಡ್ಗಾಮ್ ನಿವಾಸಿ ಜಹಂಗೀರ್ ಅಪಮದ್ ಪ್ಟಾರೆ ಎಂದು ಗುರುತಿಸಲಾಗಿದೆ ಸೇಬು ಬೆಳೆಗಾರರಿಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ವಿಶೇಷ ಮಾರುಕಟ್ಟೆ ದರ ನಿಯಂತ್ರಣ ಯೋಜನೆಗೆ ಜಮ್ಮ ಮತ್ತು ಕಾಶ್ಮೀರದ ರಾಜ್ಯಪಾಲರಾದ ಸತ್ಯಪಾಲ್ ಮಲ್ಲಿಕ್ ಇಂದು ಜಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಪಾಲರು ಕಣಿವೆಯ ರೈತರ ಅರ್ಥಿಕ ಅಭಿವೃದ್ದಿ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಆದ್ಯತೆಯ ಮೇರೆಗೆ ಒಂದು ವಾರದಲ್ಲೇ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಜಮ್ಮ ಮತ್ತು ಕಾತ್ಮೀರದ ರೈತರ ಓತ ಕಾಯುವ ಈ ಯೋಜನೆ ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಹೇಳಿದರು

ಜಾರಿ ನಿರ್ದೇಶನಾಲಯದ ಆಕ್ರಮ ಪಣ ವರ್ಗಾವಣೆ ಪ್ರಕರಣದಲ್ಲಿ ಶರಣಾಗುವುದಾಗಿ ಕೋರಿ ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ತಿಹಾರ್ ಜೈಲಿನಲ್ಲಿರುವ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಸಲ್ಲಿಸಿರುವ ಮನವಿ ಅರ್ಜಿ ಕುರಿತಂತೆ ದೆಹಲಿ ನ್ವಾಯಾಲಯ ತನ್ನ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿದೆ ಐಎನ್ಎಕ್ಸ್ ಮೀಡಿಯಾ ಆಕ್ರಮ ಪಣ ವರ್ಗಾವಣೆ ಪ್ರಕರಣದಲ್ಲಿ ಚಿದಂಬರಂ ಬಂಧನ ಅಗತ್ತವಾಗಿದ್ದು ಸೂತ್ತ ಸಮಯದಲ್ಲಿ ಬಂಧನ ಮಾಡಲಾಗುವುದು ಎಂದು ಜಾರಿ ನಿರ್ದೇಶನಾಲಯ ವಿಶೇಷ ನ್ವಾಯಾಧೀಶ ಅಜಯ್ಕುಮಾರ್ ಕುಹಾರ್ ಅವರಿಗೆ ತಿಳಿಸಿದೆ

ನಾಳೆ ನಡೆಯಲಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸ್ವಯಂ ಚಾಲಿತವಾಗಿ ಪಂಚಿಕೆ ಮಾಡಿಕೊಳ್ಳುವುದು ಮತ್ತು ಕಾಶ್ಮೀರ ಕುರಿತ ಭಾರತದ ನಿಲುವು ಮುಂದಿಡಲಾಗುವುದು ಎಂದು ವಿದೇಶಾಂಗ ಸಚಿವಾಲಯದ ಪಶ್ಚಿಮ ಭಾಗದ ಕಾರ್ಯದರ್ಶಿ ಗೀತೇಶ್ ಶರ್ಮಾ ಆಕಾಶವಾಣೆ ಬಾತ್ತಿದಾರರಿಗೆ ತಿಳಿಸಿದ್ದಾರೆ

ಜನ್ನದಿನ ಆಚರಣೆಗೆ ಭಾರತೀಯ ಜನತಾ ಪಾರ್ಟಿ ಸೇವಾ ಸಪ್ನಾಹ ಆರಂಭಿಸಲಿದೆ

ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ರಕ್ತದಾನ ಮತ್ತು ಆರೋಗ್ಯ ಶಿಬಿರಗಳನ್ನು ಆಯೋಜಸಲಿದ್ದಾರೆ

ಸ್ವಜ್ವತಾ ಅಭಿಯಾನ ನೀರು ಸಂರಕ್ಷಣೆ ಮತ್ತು ಏಕ ಬಳಕೆಯ ಪ್ಲಾಸ್ಟಿಕ್ ತ್ಯಜಿಸುವ ಕುರಿತು ಜನರೊಂದಿಗೆ ಪ್ರಮಾಣ ಸ್ವೀಕರಿಸಲಾಗುವುದು ಎಂದು ಹೇಳಿದ್ದಾರೆ

ದೆಹಲಿಯಲ್ಲಿಂದು ಆಯೋಜನೆಗೊಂಡಿದ್ದ ವಾಣಿಜ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್ ರಘ್ತು ಉತ್ತೇಜಸಲು ಕೇಂದ್ರ ಸರ್ಕಾರ ಶೀಘ್ರ ಯೋಜನೆಯೊಂದನ್ನು ರೂಪಿಸಲಿದೆ ಎಂದರು ಅಲ್ಲದೇ ಕೈಗಾರಿಕಾ ನೀತಿಗೆ ಅಂತಿಮ ರೂಪನೀಡಲು ಸಚಿವಾಲಯ ಕಾರ್ಯೋನ್ಮುಖವಾಗಿದೆ ಎಂದು ಹೇಳಿದರು ಪಲವು ಉತ್ಪನ್ನಗಳನ್ನು ಅಂತಾರಾಷ್ಷೀಯ ಮಟ್ಟಕ್ಕೇರಿಸ ಬಹುದೆಂದು ಸಚಿವರು ಅಭಿಪ್ರಾಯ ಪಟ್ಟರು

ಎಲ್ಲ ಕಾಶ್ಮೀರಿ ಜನರು ತಮ್ಮವರೇ ಎಂದು ಪ್ರತಿಪಾದಿಸಿ ಜಮಿಯಾತ್ ಉಲಾಮ ಇ ಹಿಂದ್ ನಿರ್ಣಯವನ್ನು ಅಂಗೀಕರಿಸಿದೆ ದೆಹಲಿಯಲ್ಲಿಂದು ಜಮಿಯಾತ್ನ ಸಾಮಾನ್ಯ ಸಭೆ ನಡೆಯಿತು ಪ್ರಕ್ಶೇತಾವಾದಿಗಳ ಚಲನವಲನ ದೇಶಕಷ್ಟೇ ಮಾರಕವಲ್ಲದೆ ಕಾಶ್ಮೀರ ಜನರಿಗೂ ಮಾರಕವಾಗಿದೆ ಎಂದು ಜಮಿಯಾತ್ ಹೇಳಿದೆ ಕಾಶ್ಮೀರಿ ಜನರ ಪ್ರಜಾಸತಾತ್ಮಕ ಮತ್ತು ಮಾನವ ಪಕ್ಕಗಳನ್ನು ರಕ್ಷಿಸುವುದು ರಾಷ್ಷೀಯ ಕರ್ತವ್ಕವಾಗಿದೆ ಎಂದು ಜಮಿಯಾತ್ ನಿರ್ಣಯ ಅಂಗೀಕರಿಸಿದೆ ಕಾಶ್ಮೀರಿ ಜನರ ಕ್ಷೇಮಾಭಿವ್ಯದ್ದಿಯು ಕಾಶ್ಮೀರ ಭಾರತದೊಂದಿಗೆ ಒಗ್ಗೂಡಿದರೆ ಮಾತ್ರ ಸಾಧ್ಯವಿದೆ ಕಾಶ್ಮೀರ ನಾಶಪಡಿಸಲು ನೆರೆ ದೇಶದ ಶಕ್ತಿಗಳು ಪವಣಿಸುತ್ತಿವೆ ಕಾಶ್ಮೀರದಲ್ಲಿನ ಪರಿಶ್ಮಿತಿ ಕೇವಲ ಕಾಶ್ಮೀರಕ್ಕವ್ವೇ ಅಲ್ಲದೆ ಇಡೀ ಪ್ರಾಂತ್ಯಕ್ಕೆ ದೊಡ್ಡ ಬೆದರಿಕೆಯಾಗಿದೆ ಕಾಶ್ಮೀರಿ ಜನರ ಹಿತದೃಷ್ಠಿಯಿಂದ ಪರಿಸ್ಥಿತಿ ಬದಲಾವಣೆಯಾಗಬೇಕಾಗಿದೆ ಎಂದು ಜಮಿಯಾತ್ ಉಲಾಮ ಇ ಹಿಂದ್ ಹೇಳಿದೆ ಮಾನವ ಪಕ್ಕುಗಳನ್ನು ಗೌರವಿಸುವುದರೊಂದಿಗೆ ಕಾಶ್ಮೀರ ಜನರ ಜೀವ ಮತ್ತು ಆಶ್ತಿಯನ್ನು ರಕ್ಷಿಸಬೇಕು ಎಂದು ಜಮಿಯಾತ್ ಮನವಿ ಮಾಡಿದೆ

ಜಿತೇಂದ್ರಸಿಂಗ್ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಕ್ರಮದಿಂದ ಕೆಳಹಂತದ ನಾಯಕರಲ್ಲಿ ನೈತಿಕತೆ ಹೆಚ್ಚಾಗಿದೆ ಎಂದು ಅವರು ಹೇಳಿದ್ದಾರೆ ದೆಹಲಿಯಲ್ಲಿಂದು ಜಮ್ಮ ಕಾಶ್ಮೀರದ ಸರ್ಪಂಚ್ಗಳೊಂದಿಗೆ ಸಂವಾದ ನಡೆಸಿದ ಅವರು ಕೇಂದ್ರ ಸರ್ಕಾರ ನೀಡುವ ಅನುದಾನಗಳು ಪಂಚಾಯತ್ಗಳಿಗೆ ನೇರವಾಗಿ ಸೇರಲಿದ್ದು ಇದರಿಂದ ಆ ಪ್ರದೇಶಗಳ ಅಭಿವೃದ್ಧಿಯಾಗಲಿದೆ ಸರ್ಕಾರದ ಕ್ರಮ ಕುರಿತು ಕೆಲಪಟ್ಟದ್ದ ಹಿತಾಸಕ್ತಿಗಳು ಸುಳ್ಳು ಮಾಹಿತಿ ಪರಡಲು ಯತ್ನಿಸುತ್ತಿವೆ ಜಮ್ಮ ಕಾಶ್ಮೀರಕ್ಕೆ ಸಂಬಂಧಿಸಿದ ವಿವಿಧ ಗುಂಮಗಳೊಂದಿಗೆ ಸರ್ಕಾರ ನಿರಂತರವಾಗಿ ಚರ್ಚೆಗಳನ್ನು ನಡೆಸುತ್ತಿದೆ ಎಂದು ಹೇಳಿದರು